ಉತ್ತರ ಪ್ರದೇಶದ ಆಗ್ರಾ ಮೆಟ್ರೋ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ಬರೆನ್ಸ್ ಮೂಲಕ ಚಾಲನೆ

ದೆಹಲಿ ವಿಶೇಷ ದಳದ ಪೊಲೀಸರಿಂದ ಖಲಿಸ್ತಾನ್ದೊಂದಿಗೆ ಸಂಪರ್ಕ ಹೊಂದಿದ ಐವರ ಬಂಧನ

ಇಂದು ಸಶಸ್ತ್ರ ಪಡೆಗಳ ಧ್ಲಜ ದಿನ ಧ್ಲಜ ದಿನದ ನಿಧಿಗೆ ಸ್ವಯಂಪ್ರೇರಣೆಯಿಂದ ಸಾಮೂಹಿಕ ದೇಣಿಗೆಗೆ ಉಪರಾಷ್ಟ ಪತಿ ಕರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಆಗ್ರಾ ಮೆಟ್ರೋ ಯೋಜನೆ ನಿರ್ಮಾಣಕ್ಕೆ ವಿಡಿಯೋ ಕಾನ್ಬರೆನ್ಸ್ ಮೂಲಕ ಇಂದು ಶಿಲಾನ್ಯಾಸ ನೆರವೇರಿಸಿದರು ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಹಿಂದೆ ದೇಶದಲ್ಲಿ ಮೂಲಸೌಕರ್ಯ ಅಭಿವ್ಬದ್ದಿ ದೊಡ್ಡ ಸಮಸ್ಯೆಯಾಗುತ್ತಿತ್ತು ಕಾರಣ ಅಂದಿನ ಸರ್ಕಾರಗಳು ಈ ಯೋಜನೆಗಳಿಗೆ ಅಗತ್ಯವಿರುವಷ್ಟು ಹಣವನ್ನು ಒದಗಿಸುವಲ್ಲಿ ಆದ್ಯತೆ ನೀಡುತ್ತಿರಲಿಲ್ಲ ಆದರೆ ನಮ್ಮ ಸರ್ಕಾರ ಹೊಸ ಮೂಲಸೌಕರ್ಯ ಯೋಜನೆಗಳಿಗೆ ನಿಗದಿತ ಹಣವನ್ನು ಹಂಚಿಕೆ ಮಾದಿ ಕಾಲಬದ್ಗವಾಗಿ ಮುಗಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದರು ಕಳೆದ ಆರು ವರ್ಷಗಳಲ್ಲಿ ದೇಶದಲ್ಲಿ ಮೆಟ್ರೋ ಯೋಜನೆಯನ್ನು ವ್ಯಾಪಕವಾಗಿ ಜಾರಿಗೊಳಿಸಲಾಗಿದೆ ಭಾರತದಲ್ಲಿ ತಯಾರಿಸಿ ಅಭಿಯಾನಕ್ಕೆ ಪೂರಕವಾಗಿ ದೇಶದ ವಿವಿಧ ನಗರಗಳಲ್ಲಿ ಮೆಟ್ರೋ ಕಾಮಗಾರಿ ಚುರುಕುಗೊಂಡಿದ್ದು ದೇಶ ಅಭಿವೃದ್ದಿಯ ಪಥದಲ್ಲಿ ಸಾಗುತ್ತಿದೆ ಎಂದು ಹೇಳಿದರು

ಇದು ಐತಿಹಾಸಿಕ ನಗರವಾದ ಆಗ್ರಾಗೆ ಪರಿಸರ ಸ್ನೇಹಿ ಸಾಮೂಹಿಕ ತ್ವರಿತ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸುತ್ತದೆ

ಹೆಚ್ಚಿನ ಪ್ರಮಾಣದ ಪರೀಕ್ಷೆಗಳಿಂದ ಸೋಂಕಿತರನ್ನು ತ್ವರಿತವಾಗಿ ಗುರುತಿಸಿ ಅವರನ್ನು ಪ್ರತ್ಯೇಕವಾಗಿರಿಸಲು ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಕಲ್ಪಿಸಲು ನೆರವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇದರಿಂದ ದೇಶದಲ್ಲಿ ಸೋಂಕಿನಿಂದ ಸಾವನ್ನಪ್ಪುವವರ ಸಂಖ್ಯೆ ಗಮನಾರ್ಹ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಅಮೂಲ್ಯ ಜೀವಗಳನ್ನು ಉಳಿಸಲು ಸಾಧ್ಯವಾಗಿದೆ

ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪದಿಸಿರುವ ಮಾನದಂಡದ ಪ್ರಕಾರ ಪ್ರತಿ ನಿತ್ಯ ದಶಲಕ್ಷ ಜನಸಂಖ್ಯೆಗೆ ನಡೆಸಬೇಕಾದ ಪರೀಕ್ಷೆಗಳ ಐದು ಪಟ್ಟು ಹೆಚ್ಚು ಪರೀಕ್ಷೆಗಳನ್ನು ಭಾರತದಲ್ಲಿ ನಡೆಸಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ ಈ ವರ್ಷದ ಜನವರಿಯಲ್ಲಿ ಪುಣೆಯ ರಾಷ್ಟೀಯ ವೈರಾಣುಶಾಸ್ತ್ರ ಸಂಸ್ದೆಯಲ್ಲಿ ಮಾತ್ರ ಕೊರೊನಾ ಪರೀಕ್ಷಾ ಸೌಲಭ್ಯ ಹೊಂದಿತ್ತು

ವಂದೇ ಮಾತರಂ ಮೂಲಕ ಅಧಿವೇಶನ ಆರಂಭಗೊಳ್ಳುತ್ತಿದ್ದಂತೆಯೇ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂತಾಪ ಸೂಚನಾ ನಿರ್ಣಯ ಮಂಡಿಸಿದರು ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಡಾ ವೈ ನಾಗಪ್ಪ ಕೇಂದ್ರದ ಮಾಜಿ ಸಚಿವರಾದ ರಾಮ್ ವಿಲಾಸ್ ಪಾಸ್ವಾನ್ ಜಸ್ವಂತ್ ಸಿಂಗ್ ಸಹಕಾರಿ ಧುರೀಣ ವಿ ಎಸ್ ಸೋಂದೆ ಮಾಜಿ ಶಾಸಕರಾದ ಬಸವಂತ್ ಐರೋಜಿ ಪಾಟೀಲ್ ಕೆ ಮಲ್ಲಪ್ಪ ರತನ್ ಕುಮಾರ್ ಕಟ್ಟೀಮಾರ್ ಸಾಹಿತ್ಯ ವಿಮರ್ಶಕ ಜಿ ಎಸ್ ಆಮೂರ ಪತ್ರಕರ್ತ ರವಿ ಬೆಳೆಗರೆ ಸೇರಿದಂತೆ ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚನೆ ಸಲ್ಲಿಸಿದರು ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾದಿ ಆಗಲಿದ ಗಣ್ಯರ ಸಾಧನೆಯನ್ನು ಸ್ಕರಿಸಿದರು ಸಂತಾಪ ನಿರ್ಣಯದ ಮೇಲೆ ಮಾತನಾಡಿದ ಮುಖ್ಯಮಂತಿ ಬಿ ಎಸ್ ಯಡಿಯೂರಪ್ಪ ರಾಜ್ಯ ಮತ್ತು ದೇಶಕ್ಕೆ ಆಗಲಿದ ಗಣ್ಯರು ನೀಡಿರುವ ಕೊಡುಗೆ ಅನನ್ನ ಎಂದು ಹೇಳಿದರು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕಾನೂನು ಸಚಿವ ಜೆ

ಮಾಧುಸ್ವಾಮಿ ಕಾಂಗ್ರೆಸ್ ಸದಸ್ಯ ಯು

ಖಾದರ್ ಜೆಡಿಎಸ್ನ ಎಚ್

ಕುಮಾರಸ್ವಾಮಿ ಎನ್ ಮಹೇಶ್ ಮಾತನಾದಿ ಇತ್ತೀಚೆಗೆ ಆಗಲಿದ ಗಣ್ಯರ ಬಗ್ಗೆ ಗುಣಗಾನ ಮಾಡಿದರು ನಂತರ ಮ್ಬತರ ಗೌರವಾರ್ಥ ಸದನದಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡುವ ಸಲ್ಲಿಸುವ ಗೌರವ ಸಲ್ಲಿಸಲಾಯಿತು ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಹಂಗಾಮಿನಲ್ಲಿ ಸರ್ಕಾರ ತನ್ನ ಮುಂದುವರಿದಿರುವ ಕನಿಷ್ಣ ಬೆಂಬಲ ಬೆಲೆ ಯೋಜನೆ ಅದಿ ರೈತರಿಂದ ಬೆಳೆ ಖರೀದಿ ಪ್ರಕ್ರಿಯೆಯನ್ನು ಮುಂದುವರಿಸಿದೆ

ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ತೆಮಿಳುನಾದು ಉತ್ತರಾಖಂಡ ಚಂಡಿಗಢ ಜಮ್ಮು ಮತ್ತು ಕಾಶ್ಮೀರ ಕೇರಳ ಗುಜರಾತ್ ಆಂಧ್ರಪ್ರದೇಶ ಒದಿಶಾ ಮಧ್ಯಪ್ರದೇಶ ಮಹಾರಾಷ್ಟ್ ಮತ್ತು ಬಿಹಾರದಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕ್ಪಡಿ ಸಚಿವಾಲಯ ತಿಳಿಸಿದೆ

ಜಮ್ಮು ಕಾಶ್ಮೀರದ ಜಿಲ್ಲಾ ಅಭಿವೃದ್ದಿ ಮಂಡಳಿಗಳ ನಾಲ್ಕನೇ ಹಂತದ ಚುನಾವಣೆಗಳು ಈಗ ಪ್ರಗತಿಯಲ್ಲಿದೆ

ಹಿರಿಯ ಬಿಪಿಎಫ್ ನಾಯಕ ಸಚಿವ ರೋಹನ್ ದಿಮಾರಿ ಯುಪಿಪಿಎಲ್ ಅಧ್ಯಕ್ಷ ಪ್ರಮೋದ್ ಬೋರೋ ಬಿಜೆಪಿ ನಾಯಕ ಮಾಜಿ ಸಂಸದ ಬಿಸ್ವಜಿತ್ ಬಿಮಾರಿ ಮೊದಲು ಮತದಾನ ಮಾಡಿದ ಗಣ್ಯರಲ್ಲಿ ಸೇರಿದ್ದಾರೆ ಶಾಂತಿಯುತ ಮತದಾನಕ್ಕೆ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಮತದಾನ ಕೇಂದ್ರಗಳಲ್ಲಿ ಮತದಾರರನ್ನು ಥರ್ಮಲ್ ಸ್ಕ್ಗಾನಿಂಗ್ಗೆ ಒಳಪದಿಸಲಾಗುತ್ತಿದೆ

ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನ ಸಶಸ್ತ್ರ ಪಡೆಗಳ ಧ್ವಜ ದಿನದ ನಿಧಿಗೆ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಣೆಯಿಂದ ಸಾಮೂಹಿಕ ದೇಣಿಗೆ ನೀಡುವ ಮೂಲಕ ಹುತಾತ್ಮ ಯೋಧರು ಗಾಯಾಳು ಸ್ಟೆನಿಕರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಗೌರವ ಸಮರ್ಪಿಸಬೇಕೆಂದು ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ನಮ್ಮ ಸೈನಿಕರು ದೇಶದ ರಕ್ಷಕರಾಗಿದ್ದಾರೆ ಹಾಗೂ ನಾಗರಿಕರ ರಕ್ಷಣೆಗಾಗಿ ಅನೇಕ ತ್ಯಾಗ ಬಲಿದಾನಗೈದಿದ್ದಾರೆ ಅವರ ಶೌರ್ಯ ಹಾಗೂ ದೇಶಭಕ್ತಿಗೆ ನಾವೆಲ್ಲರೂ ನಮಿಸಿ ಬೆಂಬಲಿಸೋಣ ಎಂದು ಹೇಳಿದ್ದಾರೆ